ಭೀಮಾ ನದಿ ಪ್ರವಾಹ ವಿವಿಧೆಡೆ ಕಾಳಜೆ ಕೇಂದಗಳ ಸ್ನಾಪನೆ

ಬೆಳೆ ಪರಿಹಾರ ಸಮೀಕ್ಷೆ ಶೀಪ್ರ ಪೂರ್ಣಗೊಳಿಸಿ ಪರಿಹಾರ ನೀಡಬೇಕು ಸಚಿವ ಆರ್

ಕೋವಿಡ್ ಪರಿಸ್ತಿತಿಯಿಂದಾಗಿ ನಿರೀಕಿತ ಆದಾಯ ಬರುತಿಲ್ಲ ಉಪಮುಖ್ರಮಂತಿ ಡಾ

ಸಿಂಧನೂರು ತಾಲೂಕಿನ ಜವಳಗೇರಾ ಗ್ರಾಮದಲ್ಲಿ ಭತ್ತ ಖರೀದಿ ಕೇಂದ್ರ ಆರಂಭಿಸುವಂತೆ ಶಾಸಕ ವೆಂಕಟರಾವ ನಾಡಗೌಡ ಅವರಿಂದ ಮನವಿಪತ್ರ ಸ್ತೀಕರಿಸಿದ ನಂತರ ಸಚಿವರು ಮಾತನಾಡಿದರು ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ಕ್ಷಿಂಚಾಲ್ಗೆ ಒಂದು ಸಾವಿರ ರೂಪಾಯಿಗಿಂತ ಕಡಿಮೆಗೆ ಕುಸಿದಿದ್ದು

ರೈತರ ದೆಳೆ ಖರೀದಿ ಸಂಬಂಧದ ಸಂಪುಟ ಉಪಸಮಿತಿಗೆ ತಾವೇ ಅಧ್ಯಕ್ಷರಾಗಿದ್ದು ಕೂಡಲೇ ಸಭೆ ಕರೆದು ನಿರ್ಣಯ ಕೈಗೊಂಡು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದೇಶ ಹೊರಡಿಸಲಾಗುವುದು ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿದೆ ಆದರೂ ಶಾಲೆ ಕಾಲೇಜು ಆರಂಭಿಸುವ ಚಿಂತನೆ ಸರ್ಕಾರದ ಮುಂದಿಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ಬಸ್ ಸಂಚಾರ ಆರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಲಕ್ಷ್ಣ ಸವದಿ ತಿಳಿಸಿದರು

ಜನರು ಭಯ ಪಡುವ ಅಗತ್ವವಿಲ್ಲ ಎಂದು ಉಪಮುಖ್ಖಮಂತ್ರಿ ಹಾಗೂ ರಾಯಚೂರು ಉಸ್ತುವಾರಿ ಸಚಿವ ಲಕ್ಷಣ ಸವದಿ ತಿಳಿಸಿದ್ದಾರೆ ಜಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರ ಕಾಮಗಾರಿ ಪರಿಶೀಲಿಸಿ ಸಂತ್ರಸ್ತರ ಅಹವಾಲುಗಳನ್ನು ಸ್ತೀಕರಿಸಿ ಮಾತನಾಡಿದ ಅವರು

ಯಾದಗಿರಿ ಹಾಗೂ ಕೆಲಬುರಗಿ ಜಿಲ್ಲೆಗಳಲ್ಲಿ ಛೀಮಾ ನದಿ ಪ್ರವಾಪ ಮುಂದುವರೆದಿದೆ ಕಳೆದೆರಡು ದಿನಗಳಿಂದ ಭೀಮಾ ನದಿ ಉಕ್ಕ ಪರಿಯುತ್ತಿದೆ

ಪ್ರವಾಹ ಪರಿಸ್ನಿತಿ ಕುರಿತು ಯಾದಗಿರಿ ಜಿಲ್ಲಾಧಿಕಾರಿ ಡಾ

ರಾಗಪ್ರಿಯಾ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಅಶೋಕ ಸೂಚಿಸಿದ್ದಾರೆ ಬೆಳಗಾವಿಯಲ್ಲಿಂದು ಅತಿವೃಷ್ಷಿ ಹಾಗೂ ಪ್ರವಾಪ ನಿರ್ವಹಣೆ ಸಂಬಂಧ ಕೈಗೊಂಡ ಕ್ರಮಗಳ ಕುರಿತು ನಡೆದ ಪ್ರಗತಿ ಪರಿತೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ತಂತ್ರಾಂಶದಲ್ಲಿ ನಕಲಿ ವಿವರಗಳು ದಾಖಲಾಗಿರುವುದು ಗಮನಕ್ಕೆ ಬಂದಿದ್ದು ಅವುಗಳನ್ನು ರದ್ದುಪಡಿಸಿ ಉಳಿದ ಎಲ್ಲ ತ್ರೇಣಿಯ ಮನೆಗಳ ಸಮೀಕ್ಷೆಯನ್ನು ಎರಡು ತಿಂಗಳಲ್ಲಿ ಪೂರ್ಣಗೊಳಿಸಿ ಪರಿಹಾರ ಬಿಡುಗಡೆ ಮಾಡಬೇಕು ಮತ್ತು ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು ಬೆಳೆ ಪರಿಹಾರದ ಸಮೀಕ್ಷೆಯನ್ನು ಆದಷ್ಟು ದೇಗ ಪೂರ್ಣಗೊಳಿಸಿ ಪರಿಹಾರ ನೀಡಬೇಕು ಪ್ರವಾಹ ನಿರ್ವಹಣೆಗೆ ಜಿಲ್ಲಾಡಳತ ಮುಂಜಾಗ್ರತೆ ಕ್ರಮ ಕ್ಲೆಗೊಳಬೇಕು ಅಧಿಕಾರಿಗಳು ರಜೆ ಹಾಕದೇ ಕರ್ತವ್ನ ನಿರ್ವಹಿಸಬೇಕು ಪ್ರವಾಹ ನಿರ್ವಹಣೆ ಅನುದಾನ ದುರುಪಯೋಗ ಆಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಆರ್ ಅಶೋಕ ಹೇಳಿದರು

ವೆಂಟಲೇಟರ್ನಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವ ಸ್ಥಿತಿಗೆ ಯಾರೂ ತಲುಪಿಲ್ಲ

ಟಿ

ಆರ್ ಮೂಲಕ ಶ್ರತಿದಿನ ಗುರಿ ಮೀರಿ ಸಾಧನೆ ಮಾಡಲಾಗುತ್ತಿದೆ

ದಾವಣಗೆರೆ ತಾಲೂಕಿನ ಆನಗೋಡು ಗ್ರಾಮದಲ್ಲಿಂದು ಗ್ರಾಮಾಂತರ ವಿಭಾಗದ ಉಪ ಹೊಲೀಸ್ ವರಿಷ್ಠಾಧಿಕಾರಿ ವಿ ನರಸಿಂಹ ತಾವುದ್ದಜ ನೇತೃತ್ವದಲ್ಲಿ ನನ್ನ ಮಾಸ್ತ್ ನನ್ನ ಲಸಿಕೆ ಕಾರ್ಯಕ್ರಮ ಪಮಿಕೊಳ್ಳಲಾಗಿತ್ತು ಮಾಸ್ತ್ ಹಾಕದವರಿಗೆ ದಂಡ ವಿಧಿಸುವ ಬದಲು ಮಾಸ್ತನ್ನು ನೀಡುವ ಮೂಲಕ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಉತ್ತರಕನ್ನಡ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಕೊರೊನಾ ಸೊಂಕಿತರ ಸಂಟ್ಮೆ ಇಳಮುಖವಾಗುತ್ತಿದೆ

ಕೋವಿಡ್ ಸೋಂಕು ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ಕುರಿತು ಲೇಖಕಿ ಹಾಗೂ ಸಮಾಜ ಸೇವಕಿ ಡಾ ಸುಧಾಮೂರ್ತಿ ಅವರ ಜಾಗ್ರತಿ ಮಾತು

ಬಗಾದಿ ಗೌತಮ್ ಹೇಳಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಕೊರೋನಾ ಜಾಗೃತಿ ಸಂದೇಶ ನೀಡಿದ್ದಾರೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆರ್ಥಿಕ ಸಂಕಷ್ಟ ಎದುರಿಸುತ್ತಿವೆ ಎಂದು ಉಪಮುಖ್ಯಮಂತ್ರಿ ಡಾ

ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೋವಿಡ್ ಪರಿಸ್ತಿತಿಯಿಂದ ಹಲವು ಆರ್ಥಿಕ ಸಮಸ್ಥೆಗಳು ಎದುರಾಗಿವೆ ಇವುಗಳನ್ನು ಜನರಿಗೆ ತೊಂದರೆಯಾಗದಂತೆ ನಿಭಾಯಿಸುತ್ತಿದ್ದೇವೆ

ಡಿ ಆರ್ ಎಫ್ ನಿಯಮಗಳಡಿ ಪ್ರವಾಪ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ವಿತರಣೆ ಆಗುತ್ತಿದೆ ಎಂದು ಹೇಳಿದರು

ಸುಧಾಕರ್ ತಿಳಿಸಿದ್ದಾರೆ ತುರ್ತು ವೈದ್ಯಕೀಯ ಸಿದ್ದತೆ ಕುರಿತು ವಿಡಿಯೋ ಕಾನ್ಸರೆನ್ಸ್ ಮೂಲಕ ಮಾತನಾಡಿದ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಪಬ್ಲಗಳ ಆಚರಣೆ ಸಂದರ್ಭದಲ್ಲಿ ಜನತೆ ಎಚ್ಚರ ವಹಿಸುವ ಅಗತ್ನವಿದೆ ಎಂದು ಹೇಳಿದರು ಪಬ್ಲದ ದಿನಗಳಲ್ಲಿ ಜನಸಂದಣಿ ಹೆಚ್ಚಾಗದಂತೆ ಕ್ರಮವಹಿಸಬೇಕು ಸಾರ್ವಜನಿಕರು ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಕ ಅಂತರ ಪಾಲಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ಅವರು ತಿಳಿಸಿದರು ಪ್ರವಾಹ ಮತ್ತು ಅತಿವೃಷ್ಠಿಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದ್ದು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಟಬೇಕು ಎಂದು ಸಚಿವರು ಸೂಚಿಸಿದರು

ಉತ್ತರಕನ್ನಡ ಜಿಲ್ಲೆ ಶಿರಸಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಂದರು ಅಭಿವೃದ್ದಿಯಾದರೆ ಉತ್ತರ ಕರ್ನಾಟಕದ ವಾಣಿಜ್ಞ ಅಭಿವೃದ್ದಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಚಿತ್ರದುರ್ಗ ನಗರದ ಮಧ್ಯಭಾಗದಲ್ಲಿರುವ ರಸ್ತೆಗಳ ಅಗಲೀಕರಣ ಕೆಲಸ ಭರದಿಂದ ಸಾಗುತಿದೆ

ವಿದ್ವಾರ್ಥಿ ಆರ್ ರೂಪಿಣಿ ಎಂ

ಧನಲಕ್ಷ್ಮ ಎಂ ಎ

ಜೆ ಶಾಲಿನಿ ಎಂ

ಹೇಮಂತ್ ಕುಮಾರ್ ತಿಳಿಸಿದ್ದಾರೆ

ಎನ್

ಮರೀಗೌಡ ರಸ್ತೆಯಲ್ಲಿ ಸಂಚರಿಸುವಂತೆ ಸೂಚಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತರ ಕಚೇರಿ ಪ್ರಕಟಣೆ ತಿಳಿಸಿದೆ

ಬಾಲ ಕಾರ್ಮಿಕ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ತಿಳಿಸಿದ್ದಾರೆ

ಉತ್ಸವವನ್ನು ಸರಳವಾಗಿ ಆಚರಿಸಲಾಗುತ್ತಿದ್ದು ಾನಪದ ಕಲಾಮೇಳ ಕುಸ್ತಿ ಪಂದ್ಯಾವಳಿ ಜಮುರಾ ಕ್ರಿಡಾಕೂಟ ಮೊದಲಾದ ಜನ ಸೇರುವ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಡಾ ಶಿವಮೂರ್ತಿ ಮುರುಘಾ ಶರಣರು ತಿಳಿಸಿದ್ದಾರೆ

ತಯಾರಿಸುವ ಸಲುವಾಗಿ ಬುಕ್ಕಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಸಿಕೊಂಡಿದ್ದ ರೈತರ ಕ್ರಿಯಾಯೋಜನೆ ಅಭಿಯಾನದ ಆಟೋ ಪ್ರಚಾರ ಕಾರ್ಯಕ್ರಮಕ್ಕೆ ಕೊರಟಗೆರೆ ತಾಲ್ಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಕೆ

ನಾಗರಾಜು ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು